ರೋಹಿಂಗ್ನಾ ಸಮುದಾಯದ ನರಮೇಧ ತಡೆಗೆ ತುರ್ತು ಕ್ರಮ ಇಂಟರ್ನ್ನಾಷನಲ್ ಕೋರ್ಟ್ ಆಫ್ ಜಸ್ಲೀಸ್ ಆದೇಶ ಕಾಶ್ತೀರ ವಿಚಾರದಲ್ಲಿ ಯಾವುದೇ ಮೂರನೇ ದೇಶದ ಪಾತ್ರಕ್ಷೆ ಮಹತ್ವವಿಲ್ಲ ಎಂದು ಭಾರತ ಇಂದು ಪುನರುಚ್ದರಿಸಿದೆ ಕಾಶ್ನೀರ ವಿವಾದವನ್ನು ಬಗೆಹರಿಸಲು ಮಧ್ಯಸ್ಥಿಕೆ ವಹಿಸಲು ತಾವು ಸಿದ್ದ ಎಂದು ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವ ಬಗ್ಗೆ ದೆಹಲಿಯಲ್ಲಿಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ಕುಮಾರ್ ಈ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಶ್ನೀರ ವಿಚಾರದಲ್ಲಿ ನವದೆಪಲಿಯ ನಿಲುವು ಸ್ವಪ್ಪವಾಗಿದೆ ಶಿಮ್ಲಾ ಒಪ್ಪಂದ ಹಾಗೂ ಲಾಹೋರ್ ಫೋಷಣೆ ಅಡಿಯಲ್ಲೇ ಈ ವಿಚಾರವನ್ನು ಭಾರತ ಮತ್ತು ಪಾಕಿಸ್ತಾನ ಚರ್ಚಿಸಿ ಪರಿಹರಿಸಿಕೊಳ್ಲಬೇಕಾಗಿದೆ ಎಂದು ಅವರು ಹೇಳಿದರು ಉಭಯ ರಾಷ್ನಗಳ ನಡುವೆ ವಾತಾವರಣ ತಿಳಿಗೊಳಿಸುವ ಜವಾಬ್ಗಾರಿ ಪಾಕಿಸ್ತಾನದ ಮೇಲಿದೆ ಎಂದು ರವೀಶ್ಕುಮಾರ್ ತಿಳಿಸಿದರು ಕಾಶ್ನೀರದಲ್ಲಿ ಪ್ರಕ್ಷುಬ್ಲ ಸ್ನಿತಿ ಸ್ಪಷಿಸಲು ಪಾಕಿಸ್ತಾನ ಮಾಡಿದ ಎಲ್ಲಾ ಪ್ರಯತ್ನಗಳು ವಿಫಲವಾಗಿದ್ದು ಈ ವಿಚಾರದಲ್ಲಿ ಇಸ್ಲಾಮಾಬಾದ್ನ ದ್ವಿಮುಖ ನೀತಿ ಜಾಗತಿಕ ಸಮುದಾಯಕ್ಕೆ ಅರ್ಥವಾಗಿದೆ ಎಂದರು ಭಾರತ ಮತ್ತು ಭಾರತ ಪಾಕಿಸ್ತಾನ ಸಂಬಂಧಗಳ ಕುರಿತು ದಾವೋಸ್ನಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ಖಾನ್ ನೀಡಿರುವ ಹೇಳಕೆ ಬಗ್ಗೆ ಪ್ರತಿಕ್ರಿಯಿಸಿದ ವಕ್ತಾರರು ಅವರ ಈ ಹೇಳಿಕೆ ಸತ್ಲಕ್ಷೆ ದೂರವಾಗಿದೆ ಮತ್ತು ವಿವಾದಾತ್ಪಕವಾಗಿದೆ ಎಂದು ಹೇಳಿದರು ಪಾಕಿಸ್ತಾನದ ದ್ನಂದ ನೀತಿಯನ್ನು ಜಾಗತಿಕ ಸಮುದಾಯ ಅರ್ಥಮಾಡಿಕೊಂಡಿದೆ ಎಂಬುದನ್ನು ಆ ದೇಶ ಮನಗಾಣಬೇಕು ಒಂದೆಡೆ ಭಯೋತ್ವಾದನೆ ವಿರುದ್ದ ಹೋರಾಟ ನಡೆಸುವುದಾಗಿ ಹೇಳುತ್ತಲೇ ಮತ್ತೊಂದೆಡೆ ಭಯೋತ್ವಾದಕ ಸಂಘಟನಗಳಿಗೆ ಬೆಂಬಲ ನೀಡುತ್ತಿದೆ ಎಂದು ಅವರು ಆರೋಪಿಸಿದರು ದಾವೋಸ್ನಲ್ಲಿ ನಡೆಯುತ್ತಿರುವ ವಿಶ್ವ ಆರ್ಥಿಕ ಶ್ವಂಗಸಭೆಯ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಧ್ಯುಕೆ ವಹಿಸಲು ತಾವು ಸಿದ್ದ ಎಂದು ಅಮೆರಿಕಾ ಅಧ್ಯಕ್ಷ ಟ್ರಂಪ್ ಹೇಳಿದ್ದರು

ಸಮಾಜದ ಮುಖ್ಯವಾಹಿನಿಗೆ ಮರಳಿದ ಉಗ್ರಗಾಮಿಗಳನ್ನು ಸ್ನಾಗತಿಸಿದ ಮುಖ್ಯಮಂತ್ರಿ ಸೋನೊವಾಲ್ ರಾಷ್ಷ ನಿರ್ಮಾಣ ಪ್ರಕ್ರಿಯೆಗೆ ಕೊಡುಗೆ ನೀಡುವಂತೆ ಮನವಿ ಮಾಡಿದ್ದಾರೆ

ಆಕಾಶವಾಣಿ ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಅಸ್ತಾಂ ಪೊಲೀಸ್ ಮಹಾ ನಿರ್ದೇಶಕ ಭಾಸ್ತರ್ ಜ್ಲೋತಿ ಮಹಾಂತ ರಾಜ್ಯದ ಉಗ್ರವಾದ ಇತಿಹಾಸದಲ್ಲಿ ಇದೊಂದು ಪ್ರಮುಖ ಮ್ನೆಲಿಗಲ್ಲಾಗಿದ್ಲು ಶಾಂತಿ ಪ್ರಕ್ರಿಯೆ ಮೇಲೆ ಸಕಾರಾತ್ರಕ ಪರಿಣಾಮ ಬೀರಲಿದೆ ಎಂದು ಹೇಳಿದ್ದಾರೆ ವಿವಿಧ ಉಗ್ರಗಾಮಿ ಸಂಘಟನೆಗಳ ಸದಸ್ನರು ಇದೇ ರೀತಿ ಮುಂದೆ ಬಂದು ಶಾಂತಿ ಪ್ರಕ್ರಿಯೆಯಲ್ಲಿ ಕೈಜೋಡಿಸಲಿದ್ದಾರೆಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ಪೌರತ್ವ ತಿದ್ಲುಪಡಿ ಕಾಯ್ದೆ ವಿರೋದಿಸುವ ದಲತ ನಾಯಕರಿಗೆ ಇದರಿಂದ ತಮಗೆ ಪ್ರಯೋಜನವಾಗಲಿದೆ ಎಂಬುದರ ತಿಳವಳಿಕೆಯಿಲ್ಲ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆ

ನಡ್ಡಾ ಆಗ್ರಾದಲ್ಲಿಂದು ಹೇಳಿದ್ದಾರೆ

ಪೌರತ್ವ ತಿದ್ಲುಪಡಿ ಕಾಯ್ದೆ ಕುರಿತು ಜನಜಾಗೃತಿ ಮೂಡಿಸಲು ಏರ್ಪಡಿಸಿದ್ದ ರ್ನಾಲಿಯನ್ನು ಉದ್ಲೇತಿಸಿ ಮಾತನಾಡಿದ ಅವರು ಕಾಯ್ದೆ ಬಗ್ಗೆ ದಲಿತ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ತಿಳಿವಳಿಕೆ ಇಲ್ಲವಾಗಿದೆ ಹಾಗಾಗಿ ಜನರನ್ನು ದಿಕ್ಕು ತಪ್ಪಸುವ ಕೆಲಸ ಮಾಡುತ್ತಿದ್ದಾರೆಂದು ಆರೋಪಿಸಿದರು ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಕಾಯ್ಲೆ ವಿರುದ್ದದ ಪ್ರತಿಭಟನೆ ಹೆಸರಿನಲ್ಲಿ ಹಿಂಸಾಚಾರದಲ್ಲಿ ತೊಡಗುವವರ ವಿರುದ್ದ ಸರ್ಕಾರ ಕಾನೂನು ರೀತಿಯ ಕ್ರಮ ಕ್ಷೆಗೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು ರಾಜಸ್ತಾನದ ಜೈಪುರದಲ್ಲಿಂದು ಜೈಪುರ ಸಾಹಿತ್ಯ ಉತ್ತವ ಆರಂಭವಾಗಿದೆ ಮುಖ್ಯಮಂತ್ರಿ ಅಶೋಕ್ ಗೆಲೋಟ್ ಉತ್ತವಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಈ ಉತ್ತವ ಚೈಪುರದ ಹೆಮ್ನೆಯಾಗಿದೆ ಇದರ ಮೂಲಕ ರಾಜಸ್ತಾನದ ಸಂಸ್ಕತಿಯನ್ನು ಅರಿಯಲು ಜನರಿಗೆ ಸಹಕಾರಿಯಾಗಲಿದೆ ಎಂದರು ಯಾವುದೇ ಹಿಂಜರಿಕೆ ಇಲ್ಲದೇ ಜನರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಇದೊಂದು ವೇದಿಕೆಯಾಗಲಿದೆ ಎಂದು ಅವರು ತಿಳಿಸಿದರು ಇಂಧನ ಸಚಿವ ಬಿ ಡಿ ಕಲ್ಲಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಎಲ್ಲಾ ಮೃತದೇಪಗಳನ್ನು ಕಕ್ಕಂಡು ಮೂಲಕ ನವದೆಪಲಿಗೆ ಕಳುಹಿಸಿಕೊಡಲಾಗಿದೆ ಎಂದು ನೇಪಾಳದಲ್ಲಿನ ಭಾರತದ ರಾಯಭಾರಿ ತಿಳಿಸಿದ್ದಾರೆ

ಅವರೆಲ್ಲರನ್ನೂ ಚಿಕಿತ್ಸೆಗಾಗಿ ಕಾಕ್ಸಂಡುವಿಗೆ ವಿಮಾನದ ಮೂಲಕ ಸಾಗಿಸಲಾಯಿತಾದರೂ ಅವರನ್ನು ಪರೀಕ್ಷಿಸಿದ ವೈದ್ಯರು ಎಲ್ಲರೂ ಮೃತಪಟ್ಟಿದ್ದಾರೆಂದು ಘೋಷಿಸಿದ್ದರು ಭಾರತೀಯ ಪ್ರವಾಸಿಗರ ನಿಧನಕ್ಕೆ ನೇಪಾಳದ ವಿದೇತಾಂಗ ವ್ಲವಹಾರಗಳ ಸಚಿವ ಪ್ರದೀಪ್ ಕುಮಾರ್ ಗ್ಯಾವಾಲಿ ಸಂತಾಪ ಸೂಚಿಸಿದ್ದಾರೆ

ಗಣರಜ್ಞೋತ್ಸವ ಸಮಾರಂಭದಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಟ್ರೆಜೆಲ್ ಅಧ್ಯಕ್ಷರ ಆಗಮನದಿಂದ ಹೊಸ ವರ್ಷದಲ್ಲಿ ಭಾರತಕ್ಕೆ ಭೇಟಿ ನೀಡುತ್ತಿರುವ ಮೊದಲ ಉನ್ನತ ಮಟ್ಟದ ನಿಯೋಗ ಇದಾಗಿದೆ ಎಂದು ವಿದೇತಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ವಿಜಯ್ ಠಾಕೂರ್ ಸಿಂಗ್ ನವದೆಪಲಿಯಲ್ಲಿಂದು ತಿಳಿಸಿದರು ಅಧ್ಯಕ್ಷ ಜೊಲ್ಲೋನಾರೋ ಅವರಿಗೆ ನಾಡಿದ್ದು ರಾಷ್ಟಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಗುವುದು ಅದಾದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಉಭಯ ದೇಶಗಳ ನಡುವೆ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆಗಳಿವೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಟ್ಯುನೀಷಿಯಾದ ವಿದೇಶಾಂಗ ವ್ಯವಹಾರ ಸಚಿವ ಸಬರಿ ಬಚ್ತೋಲ್ಲಿ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಆರ್ಥಿಕ ಸಹಕಾರ ವಿಸ್ತರಣೆ ಸೇರಿದಂತೆ ಹಲವಾರು ವಿಚಾರಗಳ ಕುರಿತು ಮಾತುಕತೆ ನಡೆಸಿದರು

ವಿದೇಶಾಂಗ ವ್ಯವಹಾರಗಳ ಬಾತೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಆಫ್ಟಿಕಾ ಖಂಡಕ್ಕೆ ಜೈಶಂಕರ್ ಅವರ ಮೊದಲ ಪ್ರವಾಸ ಇದಾಗಿದೆ ಬಳಕ ಜೈಶಂಕರ್ ಟ್ಯುನೀಷಿಯಾದ ಸಂಸತ್ನ ಸ್ವೀಕರ್ ರಜೀದ್ ಫನ್ನೋಚಿ ಅವರನ್ನು ಭೇಟಿ ಮಾಡಿ ಸಂಸದೀಯ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜ ಕುರಿತು ಉಭಯ ದೇಶಗಳ ನಡುವೆ ವಿಚಾರ ವಿನಿಮಯ ಮಾಡಿಕೊಂಡರು ಜೈಶಂಕರ್ ಆ ದೇಶದ ಅಧ್ಯಕ್ಷ ಕೈಸ್ ಸಯೀದ್ ಅವರನ್ನು ಭೇಟಿ ಮಾಡಿ ಹಲವಾರು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚಿಸಿದರು ಸೇನಾ ಮುಖ್ಯಸ್ವ ಜನರಲ್ ಮನೋಜ್ ಮುಕುಂದ್ ನರವಣೆ ಇಂದು ಜಮ್ಮ ಮತ್ತು ಕಾಶ್ನೀರದ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯ ಮುಂಚೂಣಿ ವಲಯಕ್ಕೆ ಭೇಟಿ ನೀಡಿದ್ಗರು ಕೇಂದ್ರಾಡಳತ ಪ್ರದೇಶದಲ್ಲಿ ಪರಿಸ್ವಿತಿ ನಿಯಂತ್ರಣಕ್ಕೆ ಕೈಗೊಂಡಿರುವ ಭದ್ರತಾ ಕ್ರಮಗಳ ಬಗ್ಗೆ ಹಿರಿಯ ಸೇನಾಧಿಕಾರಿಗಳು ನರವಣೆ ಅವರಿಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಉತ್ತರ ವಲಯದ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ರಣಬೀರ್ ಸಿಂಗ್ ಉಪಸ್ಟಿತರಿದ್ದರು ಸೇನಾ ಮುಖ್ಯಸ್ಥರು ಮುಂಚೂಣಿ ವಲಯಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಯೋಧರೊಂದಿಗೆ ಸಂವಾದ ನಡೆಸಿದರು ಅವರ ವೃತ್ತಿಪರತೆ ಮತ್ತು ನಿಸ್ವಾರ್ಥ ಸೇವೆಗೆ ಪ್ರಶಂಸೆ ವ್ಯಕ್ತಪಡಿಸಿದರು ರೋಹಿಂಗ್ಹಾ ಜನರ ವಿರುದ್ದ ನರಮೇಧ ನಡೆಯುವುದನ್ನು ತಪ್ಪಸಲು ಮ್ಯಾನಾರ್ ತನ್ನೆಲ್ಲಾ ಅಧಿಕಾರವನ್ನು ಬಳಸಿ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ವಿಶ್ವಸಂಸ್ಗೆಯ ಅತ್ಲುನ್ನತ ನ್ಲಾಯಾಲಯ ಆದೇಶಿಸಿದೆ